ರಾಷ್ಟ ರಾಜಧಾನಿ ದೆಹಲಿಯ ರಾಜಪಥ್ನಲ್ಲಿ ಆಯೋಜಿಸಲಾಗಿದ್ದ ಪ್ರಧಾನ ಸಮಾರಂಭದಲ್ಲಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ದ್ವಜಾರೋಹಣ ನೆರವೇರಿಸಿ ಪಥಸಂಚಲನ ವಂದನೆ ಸ್ವೀಕರಿಸಿದರು ಬ್ರೆಜಿಲ್ ಅಧ್ಯಕ್ಷ ಜೈರ್ ಮೆಸಿಯಾಸ್ ಬೊಲ್ಲೊನಾರೊ ಈ ವರ್ಷದ ಗಣತಂತ್ರ ದಿನದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಮರ್ ಜವಾನ್ ಜ್ಯೋತಿಗೆ ಬದಲಾಗಿ ರಾಷ್ಟೀಯ ಯುದ್ಧ ಸ್ಮಾರಕದ ಬಳಿ ಹುತಾತ್ಮ ಯೋಧರಿಗೆ ನಮನ ಸಲ್ಲಿಸುವ ಮೂಲಕ ಗಣರಾಜ್ಯೋತ್ಸವ ಕಾರ್ಯಕ್ರಮಗಳು ಆರಂಭಗೊಂಡವು

ದೆಹಲಿ ಪ್ರದೇಶದ ಕೇಂದ್ರ ಕಚೇರಿಯ ಜನರಲ್ ಆಫೀಸರ್ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಅಸಿತ್ ಮಿಸ್ತಿ ಪಥ ಸಂಚಲನದ ನೇತೃತ್ವ ವಹಿಸಿದ್ದರು ಅತ್ಯುನ್ನತ ಸೇನಾ ಶೌರ್ಯ ಪ್ರಶಸ್ತಿ ಮರಸ್ವತರು ಅವರನ್ನು ಅನುಸರಿಸಿದರು ಇವರಲ್ಲಿ ಪರಮ ವೀರ ಚಕ್ರ ಹಾಗೂ ಅಶೋಕ ಚಕ್ರ ಮರಸ್ಕಾರ ವಿಜೇತರು ಸೇರಿದ್ದರು

ವೆಂಕಯ್ಕನಾಯ್ಟು ಕೇಂದ್ರ ಸಚಿವರುಗಳಾದ ರಾಜನಾಥ್ ಸಿಂಗ್ ಅಮಿತ್ ಷಾ ನಿತಿನ್ ಗಡ್ಕರಿ ನಿರ್ಮಲಾ ಸೀತಾರಾಮನ್ ಪ್ರಕಾಶ್ ಜಾವ್ವೇಕರ್ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆ

ನಡ್ಡಾ ಲೋಕಸಭಾ ಸ್ವೀಕರ್ ಓಂಬಿರ್ಲಾ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮಾಜಿ ಪ್ರಧಾನಿ ಡಾ ಮನಮೋಪನ್ ಸಿಂಗ್ ಬಿಜೆಪಿ ಹಿರಿಯ ನಾಯಕ ಲಾಲ್ ಕೃಷ್ಣ ಆಡ್ವಾಣಿ ಸೇರಿದಂತೆ ಪಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು

ಜಮ್ಮವಿನಲ್ಲಿ ಭಾರಿ ಬಿಗಿ ಭದ್ರತಾ ವ್ಯವಸ್ಥೆಯ ನಡುವೆ ಜಮ್ಮ ವಿಭಾಗದಾದ್ಯಂತ ಗಣರಾಜ್ಕೋತ್ಸವ ಆಚರಿಸಲಾಯಿತು

ಜಮ್ಮೆ ಕಾಶ್ಮೀರ ದೇಶದ ಉಳಿದ ಭಾಗದೊಂದಿಗೆ ನಿಜಾರ್ಥದಲ್ಲಿ ಏಕೀಕರಣಗೊಂಡಿದೆ ಎಂದು ಹೇಳಿದರು ಕೇಂದ್ರಾಡಳಿತ ಪ್ರದೇಶದಲ್ಲಿ ಭಯೋತ್ಪಾದನೆ ಅತಿ ದೊಡ್ಡ ಬೆದರಿಕೆಯಾಗಿದ್ದು ಕೇಂದ್ರಾಡಳಿತ ಪ್ರದೇಶ ಹಾಗೂ ಸರ್ಕಾರ ಇದರ ಬೇರುಗಳನ್ನು ಕಿತ್ತೊಗೆಯಲು ಬದ್ಧವಾಗಿದೆ ಎಂದು ಘೋಷಿಸಿದರು ಲಡಾಖ್ನ ಕಾರ್ಗಿಲ್ನ ಕ್ರೀ ಸುಲ್ತಾನ್ ಚೋ ಸ್ಪೋರ್ಟ್ಸ್ ಸ್ವೇಡಿಯಂನಲ್ಲಿ ನಡೆದ ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ಸಾವಿರಾರು ಮಂದಿ ಪಾಲ್ಗೊಂಡಿದ್ದರು

ಹಿಮಾಚಲ ಪ್ರದೇಶದಲ್ಲಿ ತೀವ್ರ ಚಳಿಯ ನಡುವೆಯೂ ರಾಜ್ಯಾದ್ಯಂತ ಸಂಭ್ರಮದ ಗಣತಂಕ್ರ ದಿನವನ್ನು ಆಚರಿಸಲಾಯಿತು ಅಸ್ಲಾಂ ಅರುಣಾಚಲ ಪ್ರದೇಶ ಮೇಫಾಲಯ ಮಿಜೋರಾಂ ಮಧ್ಯಪ್ರದೇಶ ತ್ರಿಪುರಾ ಚತ್ತೀಸ್ಫಡ ನಾಗಾಲ್ಕಾಂಡ್ ಸಿಕ್ಕಿಂ ಕರ್ನಾಟಕ ಮಹಾರಾಷ್ಟ ಆಂಧ್ರಪ್ರದೇಶ ತಮಿಳುನಾಡು ಪಶ್ಚಿಮಬಂಗಾಳ ಹಾಗೂ ಗುಜರಾತ್ನ ಹಲವೆಡೆ ಗಣರಾಜ್ಯೋತ್ಸವ ದಿನಾಚರಣೆ ನಡೆದ ಬಗ್ಗೆ ವರದಿಗಳು ಬಂದಿವೆ

ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ನಡೆದ ಪ್ರಧಾನ ಸಮಾರಂಭದಲ್ಲಿ ರಾಷ್ಷ ಧಜಾರೋಹಣ ನೆರವೇರಿಸಿ ಮಾತನಾಡಿದ ರಾಜ್ಯಪಾಲ ವಜೂಭಾಯ್ ವಾಲಾ ಪ್ರಯೋಜನಕ್ಕೆ ಬಾರದ ಕಲ್ಲನೆ ಹಾಗೂ ಮೂಢನಂಬಿಕೆಗಳನ್ನು ತ್ನಜಿಸಬೇಕು ಏಕತಾ ಮತ್ತು ಅರ್ಪಣಾ ಮನೋಭಾವದಿಂದ ದೇಶದ ಪ್ರಗತಿಗೆ ಶ್ರಮಿಸಬೇಕು ಎಂದು ಕರೆ ನೀಡಿದರು ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಮೊಲೀಸ್ ಇಲಾಖೆಯನ್ನು ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಸುಸಜ್ಜಿತಗೊಳಿಸಿದೆ ಉತ್ತಮ ಆಡಳಿತ ನಿರ್ವಹಣಾ ಸೂಚ್ಯಂಕದಲ್ಲಿ ರಾಜ್ಯ ದೇಶದಲ್ಲಿ ಮೂರನೇ ಸ್ವಾನದಲ್ಲಿದೆ ಕಳೆದ ವರ್ಷ ಆಗಸ್ಟ್ನಲ್ಲಿ ಅತಿವೃಷ್ಟಿ ಹಾಗೂ ಪ್ರವಾಹದಿಂದ ಸಂತ್ರಸ್ತಗೊಂಡ ಎರಡು ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ ಪರಿಹಾರ ಮೊತ್ತ ನೀಡಿರುವುದಲ್ಲದೆ ಮನೆಗಳ ಮನರ್ ನಿರ್ಮಾಣಕ್ಕೂ ಶ್ರಮಿಸಿದೆ ಎಂದು ಅವರು ತಿಳಿಸಿದರು ನೇಪಾಳದಲ್ಲಿ ಭಾರತ ಗಣರಾಜ್ಯೋತ್ಸವ ದಿನವನ್ನು ದೇಶಭಕ್ತಿಯ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಪೂರ್ವ ಏಷ್ಯಾದೆಲ್ಲೆಡೆ ಸಡಗರ ಸಂಭ್ರಮದಿಂದ ಗಣರಾಜ್ಯೋತ್ಸವ ದಿನ ಆಚರಿಸಲಾಯಿತು ಎಂದು ನಮ್ನ ದುಬೈ ಬಾತ್ನೀದಾರರು ವರದಿ ಮಾಡಿದ್ದಾರೆ

ದೆಹಲಿ ಮುಂಬೈ ಕೊಲ್ಲತಾ ಚೆನ್ನೈ ಬೆಂಗಳೂರು ಹೈದ್ರಾಬಾದ್ ಹಾಗೂ ಶ್ರೀನಗರ ವಿಮಾನ ನಿಲ್ದಾಣಗಳಲ್ಲಿ ತನ್ನ ಪ್ರಯಾಣಿಕರಿಗೆ ವಿಶೇಷ ಕುಶಲಕರ್ಮಿಗಳಿಂದ ಸಿದ್ಧಪಡಿಸಲಾಗಿದ್ದ ರಾಷ್ಷದ್ವಜಗಳನ್ನು ವಿತರಿಸುವ ಮೂಲಕ ಗಣತಂತ್ರವನ್ನು ಆಚರಿಸಿಕೊಂಡಿದೆ

ಶ್ರೀನಗರದ ಲಾಲ್ ಚೌಕನಲ್ಲಿ ಗಣರಾಜ್ಲೋತ್ವವ ಶುಭಾಶಯ ಕೋರಿ ದೊಡ್ಡ ಹೋರ್ಲಿಂಗ್ನ್ನು ಪ್ರದರ್ಶಿಸಿತ್ತು ಕಾಶ್ಮೀರ ಕಣಿವೆಯಲ್ಲಿ ಇದೇ ಮೊದಲ ಬಾರಿಗೆ ಏರ್ ಇಂಡಿಯಾ ಬೃಹತ್ ಪ್ರಮಾಣದ ಹೋರ್ಡಿಂಗ್ನ್ನು ಪ್ರದರ್ಶಿಸಿದೆ ಯಾವುದೇ ಸಮಸ್ಯೆಗೆ ಹಿಂಸೆ ಪರಿಹಾರವಲ್ಲ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಮತ್ತೊಬ್ಬರಿಗೆ ತೊಂದರೆ ಕೊಡುವುದರಿಂದ ಸಮಸ್ಕೆ ಬಗೆಹರಿಯುವುದಿಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಶಸ್ತಾಸ್ತ ಹಿಡಿದಿದ್ದವರಿಗೆ ಹಿಂಸೆಯಿಂದ ಸಮಸ್ಥೆ ಬಗೆಹರಿಯುವುದಿಲ್ಲವೆಂಬುದು ರುಜುವಾತಾಗಿದೆ ಶಾಂತಿ ಪಾಗೂ ಒಗ್ಗಟ್ಟನಿಂದ ಯಾವುದೇ ಸಮಸ್ಥೆಗಳನ್ನು ಪರಿಹರಿಸಬಹುದಾದ ಮಾರ್ಗ ಎಂಬುದು ಎಲ್ಲರಿಗೂ ಗೊತ್ತಾಗಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ ಕೊರೊನಾ ವೈರಸ್ ಕುರಿತಂತೆ ಸಾರ್ವಜನಿಕರು ವ್ಯಕ್ತಪಡಿಸುವ ಅನುಮಾನಗಳಿಗೆ ಸೂಕ್ತ ಮಾಹಿತಿ ಒದಗಿಸಿ ಅನುಕೂಲ ಕಲ್ಪಿಸಲು ಕೇಂದ್ರ ಸರ್ಕಾರ ನಿರಂತರ ಸಹಾಯವಾಣಿ ಆರಂಭಿಸಿದೆ

ಚೈನಾದಲ್ಲಿರುವ ಭಾರತೀಯರ ಆರೋಗ್ಯ ಹಾಗೂ ಯೋಗಕ್ಷೇಮವನ್ನು ಬೀಜಿಂಗ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ನಿರಂತರವಾಗಿ ನಿಗಾ ವಹಿಸಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ

ಚ್ಯೆನಾ ಅಧ್ವಕ್ಷ ಕ್ಷಿ ಜಿನ್ಪಿಂಗ್ ನಿನ್ನೆ ಈ ಸಂಬಂಧ ವಿಶೇಷ ಸಭೆ ನಡೆಸಿ ಮಾರಣಾಂತಿಕ ಕೊರೊನಾ ವೈರಸ್ ವ್ಯಾಪಕವಾಗಿ ಹಬ್ಬುತ್ತಿದೆ ಎಂದು ತಿಳಿಸಿದ್ದಾರೆ

ಪಾಂಗ್ಕಾಂಗ್ ವಿಶೇಷ ಆಡಳಿತ ಪ್ರದೇಶದಲ್ಲಿ ಅತಿ ಹೆಚ್ಚಿನ ತುರ್ತು ಪರಿಸ್ಟಿತಿಯನ್ನು ಘೋಷಿಸಿದ್ದು ಸೋಂಕು ವ್ಯಾಪಕವಾಗಿ ಪರಡುತ್ತಿರುವ ಹಿನ್ನೆಲೆಯಲ್ಲಿ ಹೊರಹೋಗುವ ಎಲ್ಲಾ ಪ್ರವಾಸಿಗರನ್ನು ತಡೆಹಿಡಿಯಲಾಗಿದೆ ವನ್ನಮ್ಗಗಳ ಮಾರಾಟಕ್ಕೆ ತಾತ್ಲಾಲಿಕ ನಿಷೇಧಾಜ್ಜೆ ನೀಡಲಾಗಿದೆ ಹೆಚ್ಚಿನ ದೇಶಗಳಲ್ಲಿ ಸೋಂಕಿನ ಪ್ರಕರಣಗಳು ವರದಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಾಗತಿಕ ಸಾಂಕ್ರಾಮಿಕವಾಗುವುದನ್ನು ತಡೆಗಟ್ಲಲು ವಿಶ್ವದಾದ್ಯಂತ ಆರೋಗ್ಯ ಪ್ರಾಧಿಕಾರಿಗಳು ಸೋಂಕು ತಡೆಗ್ರೆ ಕ್ಲೆಗೊಳ್ಳುತ್ತಿವೆ ಯೂರೋಪ್ ಉತ್ತರ ಅಮೆರಿಕ ಹಾಗೂ ಹಲವು ಏಷ್ಯಾ ದೇಶಗಳಲ್ಲಿ ಈವರೆಗೆ ಕೊರೊನಾ ವೈರಾಣು ಪ್ರಕರಣಗಳು ದೃಢಪಟ್ಟವೆ ಬೀಜೆಂಗ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ವುಹಾನ್ನಲ್ಲಿರುವ ಭಾರತೀಯರ ಸುರಕ್ಷತೆ ಖಾತ್ರಿಪಡಿಸಲು ಕೈಗೊಳ್ಳಬೇಕಾದ ಕ್ರಮಗಳು ಹಾಗೂ ನಿಯಮಾವಳಿಗಳ ಬಗ್ಗೆ ಚೀನಾ ಅಧಿಕಾರಿಗಳೊಂದಿಗೆ ನಿಕಟ ಸಂಪರ್ಕದಲ್ಲಿದೆ

ಓ ವುಹಾನ್ ನಗರದಲ್ಲಿ ಉಸಿರಾಟದ ಅನಾರೋಗ್ಯ ಕಂಡುಬಂದಿರುವುದನ್ನು ದೃಢಪಡಿಸಿದ್ದು ಅದು ಚೈನಾದಲ್ಲಿನ ತುರ್ತು ಪರಿಸ್ಟಿತಿಯಾಗಿದ್ದು ಜಾಗತಿಕ ಆರೋಗ್ಯ ತುರ್ತು ಸ್ಟಿತಿ ಘೋಷಿಸುವುದು ಆತುರದ ಕ್ರಮವಾಗಲಿದೆ ಎಂದು ತಿಳಿಸಿದೆ ಚ್ನೆನಾದ ಕ್ಲಿಯಾನ್ ನಗರದಲ್ಲಿ ದೂರ ಪ್ರಯಾಣದ ಬಸ್ಗಳಿಗೆ ನಿಷೇಧ ವಿಧಿಸಲಾಗಿದೆ ದೇಶಾದ್ದಂತ ಹಬ್ಲುತ್ತಿರುವ ಮಾರಣಾಂತಿಕ ಕೊರೊನಾ ವೈರಾಣು ನಿಯಂತ್ರಿಸಲು ಜೈನಾದ ಮೂರನೇಯ ನಗರ ಈ ಕ್ರಮ ಕೈಗೊಂಡಿದೆ ಕ್ಲಿಯಾನ್ ನಗರ ದೂರದ ಪ್ರದೇಶಗಳಿಗೆ ಸಂಚರಿಸುವ ಹಾಗೂ ಪ್ರವಾಸಿ ಜಾರ್ಟ್ಡ್ ಬಸ್ಗಳು ನಗರ ಪ್ರವೇಶಿಸುವುದನ್ನು ನಿಷೇಧಿಸಿದೆ ಎಂದು ಅಧಿಕಾರಿಗಳು ಇಂದು ಸಂಜೆ ತಿಳಿಸಿದ್ದಾರೆ

ಎಲ್

ಅವರನ್ನು ಪಂದ್ಯ ಪುರುಷೋತ್ತಮ ಎಂದು ಘೋಷಿಸಲಾಗಿದೆ